ಅನ್ನದಾತರ ಪರಿಶ್ರಮದ ಫಲವಾಗಿ ಇಂದು ದೇಶದಲ್ಲಿ ದಾಖಲೆ ಪ್ರಮಾಣದ ಆಹಾರ ಉತ್ಪಾದನೆಯಾಗುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಕರ್ನಾಟಕ ತುಮಕೂರಿನ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಇಂದು ನಡೆದ ಕೃಷಿ ಕರ್ಮಣ್ ಮರಸ್ಕಾರ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು ಸರ್ಕಾರ ರೈತರ ಏಳ್ಗೆಗಾಗಿ ವಿವಿಧ ಯೋಜನೆಗಳನ್ನು ರೂಪಿಸಿದೆ ದೇಶವನ್ನು ಐದು ಟ್ರಲಿಯನ್ ಡಾಲರ್ ಆರ್ಥಿಕತೆಯನ್ನಾಗಿಸುವಲ್ಲಿ ರೈತರ ಪಾತ್ರ ಮಹತ್ವದ್ದಾಗಿದೆ ದೇಶದ ಯಾವುದೇ ಭಾಗದಿಂದ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ರೈತರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟನಲ್ಲಿ ಇ

ಪ್ರತೀ ಜಿಲ್ಲೆಯಲ್ಲಿ ಬೆಳೆಯುವ ವಿಶೆಷ ಬೆಳೆಗಳನ್ನು ಗುರುತಿಸಿ ಅವುಗಳ ಕೃಷಿ ಹಾಗೂ ರಪ್ತನ್ನು ಉತ್ತೇಜಿಸಲು ಕಸ್ಟರ್ ಮಾದರಿಗಳನ್ನು ರಚಿಸುವ ಉದ್ದೇಶವಿದೆ ಕಾಫಿ ಗೋಡಂಬಿ ಅರಶಿಣ ಹಾಗೂ ತೆಂಗು ಬೆಳೆಗಳ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಲಾಗುತ್ತಿದೆ ತಮ್ಮ ಜಮೀನುಗಳಲ್ಲಿ ಸೌರಶಕ್ತಿ ಉತ್ಪಾದಿಸುವ ರೈತರಿಗೆ ವಿಶೇಷ ಸೌಲಭ್ಯ ಕಲ್ಪಿಸಕೊಡಲಾಗುತ್ತಿದೆ ಎಂದರು ಕಾಲು ಬಾಯಿ ರೋಗದ ನಿಯಂತ್ರಣಕ್ಕಾಗಿ ರೈತರ ಜಾನುವಾರುಗಳಿಗೆ ಕಡಿಮೆ ದರದಲ್ಲಿ ಲಸಿಕೆ ಹಾಕಲಾಗುತ್ತಿದೆ ಎಂದು ಅವರು ತಿಳಿಸಿದರು ಪೌಷ್ಟಿಕ ಭಾರತದ ನಿರ್ಮಾಣಕ್ಕಾಗಿ ಪೋಷಕಾಂಶಯುಕ್ತ ಬೆಳೆಗಳನ್ನು ಬೆಳೆಯಲು ರೈತರಿಗೆ ಉತ್ತೇಜನ ನೀಡಲಾಗುತ್ತಿದೆ ಕರ್ನಾಟಕ ಸೇರಿದಂತೆ ಏಳು ರಾಜ್ಯಗಳಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಿಸಲು ಅಟಲ್ ಭೂಜಲ ಯೋಜನೆಯನ್ನು ಪರಿಚಯಿಸಲಾಗಿದೆ

ಈ ಸಂಕಲ್ಪವನ್ನು ಸಾಧಿಸುವಲ್ಲಿ ನಾವೆಲ್ಲರೂ ಶ್ರಮಿಸಬೇಕಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು

ತಮಿಳುನಾಡಿನ ಆಯ್ದ ಮೀನುಗಾರರಿಗೆ ಆಳ ಸಮುದ್ರ ಮೀನುಗಾರಿಕಾ ಸಲಕರಣೆಗಳನ್ನು ವಿತರಿಸಲಾಯಿತು ತುಮಕೂರಿನಲ್ಲಿ ಪ್ರಧಾನಮಂತ್ರಿ ಅಲ್ಲಿನ ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಡಾ ಶಿವಕುಮಾರ ಸ್ವಾಮೀಜಿ ಅವರ ಗದ್ದುಗೆ ದರ್ತನ ಪಡೆದು ಗೌರವ ಸಲ್ಲಿಸಿದರು ಗದ್ದುಗೆ ಸಮೀಪ ಬಿಲ್ವಪತ್ರೆ ಸು ನೆಟ್ಟು ನೀರೆರೆದರು ಮಠದ ಆವರಣದಲ್ಲಿ ನಡೆದ ಸಮಾರಂಭದಲ್ಲಿ ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮಿ ಶ್ರಧಾನಮಂತ್ರಿಯವರನ್ನು ಸನ್ನಾನಿಸಿದರು ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಡಾ ಶಿವಕುಮಾರ ಸ್ವಾಮಿಯವರ ಸ್ನರಣಾರ್ಥ ನಿರ್ಮಾಣಗೊಳ್ನುತ್ತಿರುವ ವಸ್ತು ಸಂಗ್ರಹಾಲಯದ ಶಂಕುಸ್ಲಾಪನೆ ನೆರವೇರಿಸಿದರು

ನಮ್ನ ಯುವಜನತೆ ದೇಶವನ್ನು ಜಾಗತಿಕ ನಕ್ಷೆಯಲ್ಲಿ ಗುರುತಿಸಿಕೊಳ್ಳುವ ಕನಸು ಕಾಣುತ್ತಿದೆ ಅದನ್ನು ನಾವೆಲ್ಲರೂ ಜೊತೆಯಾಗಿ ಸಾಕಾರಗೊಳಿಸಬೇಕಿದೆ ಎಂದರು ಬಡವರು ಹಿಂದುಳಿದವರು ಹಾಗೂ ಅದಿವಾಸಿಗಳ ಆಕಾಂಕ್ಷೆಗನುಗುಣವಾಗಿ ರಾಷ್ಷವನ್ನು ಮುನ್ನಡೆಸಬೇಕಾಗಿದೆ ಎಂದರು ದೇಶದ ಜನಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರುವ ನಿಟ್ಲನಲ್ಲಿ ನಮ್ಮ ಸರ್ಕಾರ ಶ್ರಮಿಸುತ್ತಿದೆ ಭಾರತವನ್ನು ಬಡತನದ ಸಂಕೋಲೆಯಿಂದ ಮುಕ್ತಗೊಳಿಸಬೇಕಿದೆ ನವ ಭಾರತ ನಿರ್ಮಾಣಕ್ಕಾಗಿ ದೇಶದ ಪ್ರತಿಯೊಬ್ಲ ವ್ಯಕ್ತಿಯೂ ಮೂಲ ಸೌಕರ್ಲಗಳಿಂದ ವಂಚಿತನಾಗದಂತೆ ನೋಡಬೇಕಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಪಾಕಿಸ್ತಾನ ಸದಾ ಕಿರುಕುಳ ನೀಡುತ್ತಾ ಬಂದಿದೆ ಇಂತಹ ಅಲ್ಪಸಂಖ್ಯಾತ ಸಮುದಾಯಗಳಗೆ ಸಹಾಯ ಹಸ್ತ ನೀಡುವುದು ನಮ್ನ ಜವಾಬ್ದಾರಿಯಾಗಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು ಪಾಕಿಸ್ತಾನ ಧರ್ಮದ ಆಧಾರದ ಮೇಲೆ ರಚನೆಗೊಂಡ ರಾಷ್ಷವಾಗಿದೆ ಮತ್ತು ಅಲ್ಲಿನ ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಲ ನಡೆಸುತ್ತಿದೆ ಎಂದು ಆರೋಪಿಸಿದರು ಪೌರತ್ವ ತಿದ್ದುಪಡಿ ಕಾಯ್ದೆ ವಿರುದ್ದ ಪ್ರತಿಭಟನೆಗಳು ನಡೆಯುತ್ತಿರುವ ಬಗ್ಗೆ ಟೀಕಿಸಿದ ಅವರು ಪಾಕಿಸ್ತಾನದ ದೌರ್ಜನ್ಗಗಳ ವಿರುದ್ದ ಇಂತಹ ಪ್ರತಿಭಟನೆಗಳು ನಡೆಯಬೇಕಾಗಿದೆ ಎಂದು ಹೇಳಿದರು

ಬಳಿಕ ಮಾತನಾಡಿದ ಪ್ರಧಾನಮಂತ್ರಿ ರಕ್ಷಣಾ ವಲಯದಲ್ಲಿ ದೇಶ ಸ್ನಾವಲಂಬಿಯಾಗಬೇಕಾದರೆ ಡಿಆರ್ಡಿಒನಂತಹ ಸಂಸ್ಥೆಗಳು ನೂತನ ಆವಿಷ್ಕಾರಗಳೊಂದಿಗೆ ಹೊರ ಬರಬೇಕೆಂದು ಕರೆ ನೀಡಿದರು ಡಿಆರ್ಡಿಒ ನಡೆಸುವ ಸಂಶೋಧನೆಗಳು ದೇಶದ ರಕ್ಷಣಾ ವಲಯವನ್ನು ಸದೃಢಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಭಾರತದ ಕ್ಷಿಪಣಿ ಯೋಜನೆಯನ್ನು ವಿಶ್ವಮಟ್ಟದಲ್ಲಿ ಜನಪ್ರಿಯಗೊಳಿಸಿದ ಖ್ಯಾತಿ ಡಿಆರ್ಡಿಒನದು ಈ ಪ್ರಯೋಗಾಲಯಗಳು ಬೆಂಗಳೂರು ಮುಂದ್ಯೆ ಹೈದ್ರಾಬಾದ್ ಚೆನ್ಟೈ ಹಾಗೂ ಕೊಲ್ತಾಗಳಲ್ಲಿ ಕಾರ್ಯನಿರ್ವಹಿಸಲಿವೆ ರಕ್ಷಣಾ ವಲಯದಲ್ಲಿ ಸಂತೋಧನೆಗೆ ಆದ್ದತೆ ನೀಡುವ ನಿಟ್ಟನಲ್ಲಿ ಈ ಪ್ರಯೋಗಾಲಯಗಳನ್ನು ಸ್ವಾಪಿಸಲಾಗಿದೆ ಎಂದರು

ದೆಹಲಿಯಲ್ಲಿಂದು ಸುದ್ವಿಗಾರರೊಂದಿಗೆ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ಕುಮಾರ್ ಸಿಎಎ ಮತ್ತು ಎನ್ಆರ್ಸಿ ಕುರಿತಂತೆ ಸಚಿವಾಲಯ ಸಂಬಂಧಪಟ್ಟವರಿಗೆ ಪತ್ರ ಬರೆದಿದೆ ಎಂದು ಹೇಳದರು

ಎಸ್ ರಂಗಪ್ಪ ತಿಳಿಸಿದ್ದಾರೆ

ಇದರ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರಮೋದಿ ಶುಭಾಶಯ ಕೋರಿದ್ದಾರೆ ಗುರು ಗೋವಿಂದ್ಸಿಂಗ್ ಅವರ ಪ್ರಕಾಶ ಪರ್ವದಿನವಾದ ಇಂದು ನಾವು ಅವರಿಗೆ ಗೌರವ ನಮನ ಸೂಚಿಸುತ್ತಿದ್ದೇವೆ ಎಂದು ಟ್ವೀಟ್ ಸಂದೇಶದಲ್ಲಿ ಪ್ರಧಾನಮಂತ್ರಿ ತಿಳಿಸಿದ್ದಾರೆ ಗುರುಗೋವಿಂದ್ ಸಿಂಗ್ ಅವರ ಜನಸ್ವಳವಾದ ಪಟ್ನಾಸಾಹಿಬ್ನಲ್ಲಿರುವ ಟಖಾತ್ ಶ್ರೀ ಹರಮಿಂದರ್ ಸಾಹಿಬ್ ಗುರುದ್ವಾರದಲ್ಲಿ ಪ್ರಧಾನ ಕಾರ್ಯಕ್ರಮ ಏರ್ಪಾಡಾಗಿತ್ತು

ಪಂಜಾಬ್ ಪಂಯಾಣ ಮತ್ತು ಚಂಢಿಗಡದಲ್ಲಿ ಪ್ರಕಾಶ ಪರ್ವವನ್ನು ತ್ರದ್ದಾಭಕ್ತಿಯಿಂದ ಆಚರಿಸಲಾಗುತ್ತಿದೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಗುರುದ್ವಾರಗಳಿಗೆ ತೆರಳಿ ಪ್ರಾರ್ಥನೆ ಸಲ್ಲಿಸಿದರು ಗುರುದ್ವಾರಗಳಲ್ಲಿ ಕೀರ್ತನೆಗಳನ್ನು ಹಾಡಲಾಯಿತು

ರಾಜಸ್ತಾನದ ಕೋಟಾದಲ್ಲಿ ನವಜಾತ ಶಿಶುಗಳ ಸಾವನ್ನು ತಡೆಯಲು ಅಗತ್ತ ನೆರವು ನೀಡುವುದಾಗಿ ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಭರವಸೆ ನೀಡಿದ್ದಾರೆ ರಾಜಸ್ತಾನದ ಮುಖ್ಯಮಂತ್ರಿ ಅಕೋಕ್ ಗೆಹ್ಲೋಟ್ ಅವರನ್ನು ದೂರವಾಣಿ ಮೂಲಕ ಸಂಪರ್ಕಿಸಿರುವ ಡಾ ಹರ್ಷವರ್ಧನ್ ಖ್ಯಾತ ಮಕ್ಕಳ ತಜ್ಞರು ಸೇರಿದಂತೆ ಇತರ ತಜ್ಞ ವೈದ್ಯರನ್ನು ರಾಜ್ಯಕ್ಕೆ ಕಳುಹಿಸಿಕೊಡಲಾಗುವುದು ಎಂದು ಹೇಳಿದ್ದಾರೆ